ಮಹಾರಾಷ್ಟದಲ್ಲಿ ನೂತನ ಸರ್ಕಾರ ರಚನೆಗೆ ಶಿವಸೇನೆ ವರಿಷ್ಣ ಉದ್ದವ್ ಠಾಕ್ರೆ ಹಕ್ಕು ಮಂಡನೆ ನಾಳೆ ಸಂಜೆ ಅವರಿಂದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ

ಕೊನೆಯ ಸಣ್ಣ ಉಪಗ್ರಹ ಮೆಶ್ಬೆಡ್ ಪ್ರಯೋಗ ಶಾಲೆಯಂತೆ ಕಾರ್ಯ ನಿರ್ವಹಿಸಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಸ್ರೋ ವಿಜ್ಞಾನಿಗಳ ಬಳಗವನ್ನು ಅಭಿನಂದಿಸಿದ್ದಾರೆ

ಆಹಾರ ಧಾನ್ಯಗಳು ಮತ್ತು ಸಕ್ಕರೆಯನ್ನು ಕಡ್ಡಾಯವಾಗಿ ಸೆಣಬಿನ ಚೀಲಗಳಲ್ಲೇ ಪ್ಯಾಕ್ ಮಾಡಬೇಕು ಎನ್ನುವ ಪ್ರಸ್ತಾವಕ್ಕೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಮ್ಮತಿ ನೀಡಿದೆ ಇದರಿಂದ ಪೂರ್ವ ಮತ್ತು ಪೂರ್ವೋತ್ತರ ರಾಜ್ಯಗಳ ಸಾವಿರಾರು ಕಾರ್ಮಿಕರು ಮತ್ತು ರೈತರಿಗೆ ಪ್ರಯೋಜನವಾಗಲಿದೆ ವಿಶೇಷವಾಗಿ ಪಶ್ಚಿಮ ಬಂಗಾಳ ಬಿಹಾರ್ ಓಡಿಶಾ ಅಸ್ಪಾಂ ಆಂಧ್ರಪ್ರದೇಶ ಮೇಘಾಲಯ ಹಾಗೂ ತ್ರಿಪುರ ರಾಜ್ಯಗಳ ರೈತರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ

ಇದರಿಂದ ಕೇಂದ್ರ ಮುಂಗಡ ಪತ್ರದ ಮೂಲಕ ಆಹಾರ ನಿಗಮಕ್ಕೆ ಹೆಚ್ಚುವರಿ ಬಂಡವಾಳ ಹೂಡಿಕೆಗೆ ಅನುವಾಗಲಿದ್ದು ಆಹಾರ ಧಾನ್ಯಗಳ ಶೇಖರಣೆಗೆ ಹೆಚ್ಚಿನ ನೆರವಾಗಲಿದೆ ಮತ್ತು ಭಾರತ ಆಹಾರ ನಿಗಮದ ಮೇಲಿನ ಸಾಲದ ಹೊರೆ ತಗ್ಗಲಿದೆ

ವರ್ಷಕ್ಕೆ ಒಂದು ರೂಪಾಯಿ ಲೈಸನ್ಟ್ ಶುಲ್ಕ ದೊಂದಿಗೆ ಅತ್ಯಂತ ಕಡಿಮೆ ದರದಲ್ಲಿ ಈ ಜಮೀನನ್ನು ನಿಗಮಕ್ಕೆ ನೀಡಲಾಗುತ್ತಿದೆ ಅಲ್ಲಿ ತಿರುಪತಿ ವಿಮಾನ ನಿಲ್ದಾಣದ ಭವ್ಯ ಲಾಂಜ್ಅನ್ನು ನಿರ್ಮಿಸಲಾಗುವುದು ಈ ಜಮೀನು ಭಾರತದ ವಿಮಾನ ನಿಲ್ದಾಣಗಳ ಪ್ರಾಧಿಕಾರಕ್ಕೆ ಸೇರಿದ್ದು ಉದ್ದೇಶಿತ ವಿಶ್ರಾಂತಿ ಗೃಹ ತಿರುಪತಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅತ್ಯುತ್ತಮ ಸೌಕರ್ಯಗಳನ್ನು ಒದಗಿಸಲಿದೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಶಿವಸೇನಾ ಎನ್ಸಿಪಿ ಕಾಂಗ್ರೆಸ್ ಮೈತ್ರಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಉದ್ದವ್ ಠಾಕ್ರೆ ಹಕ್ಕು ಮಂಡಿಸಿದ್ದಾರೆ ಮೂರು ಪಕ್ಷಗಳ ಏಕಮೇವ ಸೂಚಿತ ಅಭ್ಯರ್ಥಿಯಾಗಿ ಆಯ್ಕೆ ಯಾದ ಬಳಿಕ ನಿನ್ನೆ ರಾತ್ರಿ ಅವರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರನ್ನು ಭೇಟಿ ಮಾಡಿ ಮಹಾರಾಷ್ಟ ವಿಕಾಸ್ ಅಘಾದಿಗೆ ಹಕ್ಕು ಮಂಡಿಸಿದರು ಉದ್ದವ್ ಠಾಕ್ರೆ ಅವರು ನಾಳೆ ಸಂಜೆ ಶಿವಾಜಿ ಪಾರ್ಕ್ನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವರು ಎಂದು ಕಾಂಗ್ರೆಸ್ ಮತ್ತು ಎನ್ಸಿಪಿ ನಾಯಕರ ಜೊತೆ ರಾಜ್ಯಪಾಲರನ್ನು ಭೇಟಿ ಮಾಡಿದ ಶಿವಸೇನೆಯ ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾರೆ

ಮಧ್ಯಕಾಲೀನ ಸಭಾಧ್ಯಕ್ಷ ಕಾಳಿದಾಸ್ ಕೋಲಂಬ್ಕ ರ್ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋದಿಸುತ್ತಿದ್ದಾರೆ ಈ ವಿಶೇಷ ಅಧಿವೇಶನಕ್ಕೂ ಮುನ್ನ ಎನ್ಸಿಪಿಯ ಲೋಕಸಭಾ ಸದಸ್ಯೆ ಸುಪ್ರಿಯಾ ಸುಳೆ ವಿಧಾನ ಭವನದ ಪ್ರವೇಶ ದ್ವಾರದ ಬಳಿ ಶಾಸಕರನ್ನು ಅಭಿನಂದಿಸಿದರು ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲು ಬಬನ್ ರಾವ್ ಪಚ್ಪುಟೆ ವಿಜಯಕುಮಾರ್ ಗವೀತ್ ಮತ್ತು ರಾಧಾಕೃಷ್ಣ ವಿಖೆ ಪಾಟೀಲ್ ಅವರ ಹೆಸರುಗಳನ್ನು ಮಧ್ಯಕಾಲೀನ ಸಭಾಧ್ಯಕ್ಷ ಕಾಳಿದಾಸ್ ಕೋಲಂಬ್ಕರ್ ಪ್ರಕಟಿಸಿದ್ದಾರೆ ಉಸ್ತುವಾರಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಎನ್ಸಿಪಿ ನಾಯಕರಾದ ಅಜಿತ್ ದವಾರ್ ಛಗನ್ ಭುಜಬಲ್ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಗ್ ಪೃಧ್ಲೀರಾಜ್ ಮತ್ತು ಮಾಜಿ ಸಭಾಧ್ಯಕ್ಷರಾದ ದಿಲೀಪ್ ಏಲ್ಲೆ ಪಾಟೀಲ್ ಹರಿಭಾವು ಬಗಡೆ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲಿಗರಲ್ಲಿ ಸೇರಿದ್ದಾರೆ ಹಿರಿತನದ ಆಧಾರದಲ್ಲಿ ಸದಸ್ಯರ ಹೆಸರುಗಳನ್ನು ಕರೆಯಲಾಗುತ್ತಿದೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಮಧ್ಯಕಾಲೀನ ಸಭಾಧ್ಯಕ್ಷರಾಗಿ ಕಾಳಿದಾಸ್ ಕೋಲಂಬ್ಗರ್ ಅವರನ್ನು ನೇಮಿಸಿ ನಿನ್ನೆ ಸಂಜೆ ಆದೇಶ ಹೊರಡಿದ್ದರು ಜಾರ್ಖಂಡ್ ವಿಧಾನಸಭೆ ಚುನಾವಣೆಗೆ ಬಿರುಸಿನ ಪ್ರಚಾರ ನಡೆಯುತ್ತಿದೆ

ಅಮೆರಿಕಾ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ತಮ್ಮ ವಿರುದ್ದ ನಡೆದಿರುವ ಸಾರ್ವಜನಿಕ ವಾಗ್ದಂಡನೆ ವಿಚಾರಣೆ ಪ್ರಕ್ರಿಯೆಗೆ ಹಾಜರಾಗಬೇಕು ಅಥವಾ ತಮ್ಮ ಪರವಾಗಿ ಅಧಿಕಾರಿಗಳನ್ನು ಕಳಿಹಿಸಬೇಕು ಎಂದು ಅಲ್ಲಿಯ ಜನಪ್ರತಿನಿಧಿಗಳ ಸಭೆಯ ಪ್ರಮುಖ ಸಮಿತಿಯೊಂದು ಸೂಚಿಸಿದೆ ಸದನದ ನ್ನಾಯಾಂಗ ಸಮಿತಿ ನಿನ್ನೆ ಈ ಸೂಚನೆ ನೀಡಿದ್ದು ಡಿಸೆಂಬರ್ ಳರಂದು ಅಧ್ಯಕ್ಷ ಟ್ರಂಪ್ ವಿರುದ್ದ ಮೊದಲ ವಾಗ್ದಂಡನೆ ಪ್ರಕ್ರಿಯೆಯನ್ನು ನಡೆಸಲಾಗುವುದು ಎಂದು ಪ್ರಕಟಿಸಿತು ಬರುವ ವರ್ಷ ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮೊಕ್ರಾಟಿಕ್ ಪಕ್ಷದ ಪ್ರಮುಖ ಅಭ್ಯರ್ಥಿಯಾಗಿರುವ ಜೋ ಬಿಡನ್ ವಿರುದ್ದ ತನಿಖೆ ನಡೆಸಬೇಕೆಂದು ಉಕ್ರೆನ್ ಸರ್ಕಾರದ ಮೇಲೆ ಒತ್ತಡ ಹೇರಲು ಆ ದೇಶಕ್ಕೆ ಒದಗಿಸಿದ್ದ ಅಮೆರಿಕಾ ಸೇನಾ ನೆರವನ್ನು ತಡೆ ಹಿಡಿದು ಬೆದರಿಕೆ ಒಡ್ಡಿದ ಆರೋಪದ ಮೇಲೆ ಈ ವಾಗ್ಗಂಡನೆ ಪ್ರಕ್ರಿಯೆ ನಡೆಯುತ್ತಿದೆ ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ತಿ ಇತ್ತೀಚಿನ ಹಗಲು ರಾತ್ರಿ ಟೆಸ್ಟ್ ಪಂದ್ಯದಲ್ಲಿ ಗಳಿಸಿದ ಅದ್ದುತ ಶತಕದೊಂದಿಗೆ ಕ್ರಿಕೆಟ್ ಅಗ್ರ ಗಣ್ಯರ ಪಟ್ಟಿಯಲ್ಲಿ ಸ್ಟೀವ್ ಸ್ಟಿತ್ ಅವರನ್ನು ಹಿಂದಿಕ್ಕು ವತ್ತ ಮುನ್ನಡೆದಿದ್ದಾರೆ